ನೀರು ಯೋಜನೆಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿಲಾನ್ಲಾಸ

ಉತ್ತರಪ್ರದೇಶದಲ್ಲಿ ವಿಂಧ್ನಾಚಲ ವಲಯದ ಮಿರ್ಜಾಪುರ ಮತ್ತು ಸೋನಭದ್ರ ಜಿಲ್ಲೆಗಳಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮೀಣ ಕುಡಿಯುವ ನೀರು ಪೂರ್ನೆಕೆ ಯೋಜನೆಗಳಿಗೆ ಶಿಲಾನ್ಲಾಸ ನೆರವೇರಿಸಿದರು

ಈ ಎಲ್ಲಾ ಜಿಲ್ಲೆಗಳಲ್ಲೂ ಗ್ರಾಮೀಣ ನೀರು ಮತ್ತು ನೈರ್ಮಲ್ಲ ಸಮಿತಿಗಳನ್ನು ರಚಿಸಲಾಗಿದ್ಲು ಇವು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿವೆ ಎಂದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ಪ್ರಧಾನಮಂತ್ರಿ ಅವರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಲ ಸಮಿತಿ ಹಾಗೂ ಪಾಣಿ ಸಮಿತಿ ಸದಸ್ಕರ ಜೊತೆಗೆ ಸಂವಾದ ನಡೆಸಿದರು ಉತ್ತರಪ್ರದೇಶ ಮುಖ್ಲಮಂತ್ರಿ ಯೋಗಿ ಆದಿತ್ಲನಾಥ್ ಕೂಡ ಉಪಸ್ಥಿತರಿದ್ದರು ದೆಹಲಿಯ ಡಾ ಬಿ ಡಿ

ಸೀಆರ್ಪಿಎಫ್ ಹೊಲೀಸ್ ಮಹಾ ನಿರ್ದೇಶಕರಾದ ಅನೀಸ್ ಫೆರೋಯಿ ಈ ಸಂದರ್ಭದಲ್ಲಿ ಅವರಿಗೆ ಜತೆಯಾಗಿದ್ದರು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಆರ್ಪಿಎಫ್ ಸಿಬ್ಲಂದಿಯೊಂದಿಗೆ ಸಭೆ ನಡೆಸಿದ ಡಿಐಜಿ ಚೌಧರಿ ಚುನಾವಣೆಗೆ ಸಂಬಂಧಿಸಿದಂತೆ ಭದ್ರತಾ ವ್ಯವಸ್ಥೆ ಕುರಿತು ಹೆಚ್ಚಿನ ಮಾಹಿತಿ ಪಡೆದುಕೊಂಡರು

ಈ ರಾಜ್ಗಳಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಹೆಚ್ಲಳವಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ತಂಡ ರಾಜ್ದಗಳಿಗೆ ಸೂಕ್ತ ಮಾರ್ಗದರ್ಶನ ಅಗತ್ಯ ದಿಷಧಿ ಮತ್ತು ಇತರ ಸಲಹೆ ಸೂಚನೆಗಳನ್ನು ಭೇಟಿಯ ವೇಳೆ ನೀಡಲಿದೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ ಇದಕ್ಕೂ ಮುನ್ನ ಕೇಂದ್ರದ ಉನ್ನತ ತಂಡ ಹರಿಯಾಣ ರಾಜಸ್ತಾನ ಗುಜರಾತ್ ಮಣಿಪುರ ಹಾಗೂ ಛತ್ತೀಸ್ಗಢ್ ರಾಜ್ಯಗಳಿಗೆ ಭೇಟ ನೀಡಿ ಸೂಕ್ತ ಮಾರ್ಗದರ್ಶನ ನೀಡಿತ್ತು

ಮಾಥೂರ್ ಅವರು ಪಾಲ್ಗೊಳ್ಳಲಿದ್ದಾರೆ ಶ್ರೋತೃಗಳು ತಮ್ನ ಸಮಸ್ಥೆಗಳಿಗೆ ದೂರವಾಣಿಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು

ಎಫ್ಎಂ ಗೋಲ್ಡ್ ವಾಹಿನಿ ಸೇರಿದಂತೆ ಹೆಚ್ಚುವರಿ ತರಂಗಾಂತರದಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ಹಾಗೂ ಯುಟ್ಟೂಬ್ ಚಾನಲ್ಗಳಲ್ಲಿಯೂ ಈ ಕಾರ್ಯಕಮವನ್ನು ಆಲಿಸಬಹುದಾಗಿದೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಈಗಾಗಲೇ ಅನೇಕ ಆಸಕ್ತಿಕರ ಸಂಗತಿಗಳನ್ನು ಸ್ತೀಕಾರ ಮಾಡಲಾಗಿದೆ

ಈ ಕಾರ್ಯಕ್ರಮಕ್ಕೆ ದೇಶದ ಜನತೆ ತಮ್ಮ ಚಿಂತನೆಗಳು ಅಥವಾ ಸಲಹೆಗಳನ್ನು ಕಳುಹಿಸಿಕೊಡಬಹುದಾಗಿದೆ

ಬ್ಚಾತ ತೆಲುಗು ಕವಿ ಕೇಂದ್ರಿಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕತರಾದ ಶೇಕ್ ಖಾಜ್ಯಾ ಹುಸೇನ್ ಹೈದ್ರಾಬಾದ್ನಲ್ಲಿ ನಿನ್ನೆ ನಿಧನರಾಗಿದ್ದಾರೆ

ದೇವಿ ಪ್ರಿಯ ಎಂದೇ ಕರೆಯಲ್ಪಡುತ್ತಿದ್ದ ಹುಸೇನ್ ಅವರು ಆಂಧಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಜನಿಸಿದ್ದರು ತೆಲುಗು ಹಾಗೂ ಇಂಗ್ಲೀಷ್ ಪ್ರತಿಕೆಗಳಲ್ಲಿ ಪತ್ರಕರ್ತರಾಗಿಯೂ ಸಹ ಇವರು ಕಾರ್ಯ ನಿರ್ವಹಿಸಿದ್ದರು ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಮತ್ತು ಆಂದ್ರಪ್ರಧೇತ ಮುಖ್ಯಮಂತ್ರಿ ವ್ಯೆಎಸ್ ಜಗನ್ನೋಹನ್ ರೆಡ್ಡಿ ದೇವಿಪ್ರಿಯ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ